ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು

ಈ ಕಾರ್ಖಾನೆಯಲ್ಲಿ ಹೊಸ ಬೋಗಿಗಳನ್ನು ತಯಾರಿಸಬೇಕಾಗಿತ್ತು ಆದರೆ ಇದು ಎಂದಿಗೂ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಾಧ್ಯವಾಗಲಿಲ್ಲ

ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ

ತಮ್ಮ ಸರ್ಕಾರ ಈ ಸಾಮರ್ಥ್ಯವನ್ನು ವಾರ್ಷಿಕ ಐದು ಸಾವಿರ ಬೋಗಿಗಳಿಗೆ ವಿಸ್ತರಿಸುವ ಗುರಿ ಹೊಂದಿದೆ ಈ ಕಾರ್ಖಾನೆಯಲ್ಲಿ ಅತಿ ವೇಗದ ರೈಲುಗಳ ಮೆಟ್ರೋ ಮತ್ತು ಅಲ್ಲುಮಿನಿಯಂ ಬೋಗಿಗಳನ್ನು ತಯಾರಿಸಲಾಗುವುದು ಎಂದು ಮೋದಿ ಅವರು ಹೇಳಿದರು ರಫೇಲ್ ವ್ಯವಹಾರದ ಬಗ್ಗೆ ಪ್ರಸ್ತಾಪಿಸಿದ ಅವರು ವೈಯಕ್ತಿಕ ಗಳಿಕೆಗಾಗಿ ಕಾಂಗ್ರೆಸ್ ಸುಳ್ಳುಗಳನ್ನು ಹರಡುತ್ತಿದೆ ಮತ್ತು ರಾಷ್ಟೀಯ ಭದ್ರತೆಯಲ್ಲಿ ಒಪ್ಪಂದ ಮಾಡಿಕೊಳ್ಳುತ್ತಿದೆ ಎಂದು ದೂರಿದರು

ಈ ಹೊಸ ರಾಷ್ಟೀಯ ಹೆದ್ದಾರಿ ಬಾಂಡಾದಿಂದ ರಾಯ್ಬರೇಲಿ ಪ್ರಯಾಣಕ್ಕೆ ತಗಲುತ್ತಿದ್ದ ಏಳು ಎಂಟು ಗಂಟೆ ಅಂತರವನ್ನು ಎರಡೂವರೆ ಗಂಟೆಗೆ ಇಳಿಸಲಿದೆ ನಂತರ ಪ್ರಧಾನಮಂತ್ರಿ ಪ್ರಯಾಗ್ರಾಜ್ಗೆ ಭೇಟಿ ನೀಡಿ ಕುಂಭ ಮೇಳಕ್ಕಾಗಿನ ಸ್ಪೇಟ್ ಆಫ್ ದಿ ಆರ್ಟ್ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಉದ್ವಾಟಿಸಿದರು ಶ್ರೀಲಂಕಾದ ಪ್ರಧಾನಿಯಾಗಿ ರಾನೆಲ್ ವಿಕ್ರಮ್ ಸಿಂಫೆ ಇಂದು ಪ್ರಮಾಣ ವಚನ ಸ್ವೀಕರಿದರು

ಈ ಮೂಲಕ ಕೆಲವು ವಾರಗಳಿಂದ ರಾಷ್ಟದಲ್ಲಿ ಉಂಟಾಗಿದ್ದ ರಾಜಕೀಯ ಬಿಕ್ಕಟ್ಟು ಅಂತ್ಯಗೊಂಡಿದೆ

ಸಂಸತ್ತಿನಲ್ಲಿ ಬಹುಮತ ಸಾಬೀತುಪಡಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಅವರು ಪ್ರಧಾನಿ ಹುದ್ದೆಗೆ ರಾಜೇನಾಮೆ ನೀಡಿದ್ದರು

ಶ್ರೀಲಂಕಾ ಸಂಪುಟ ಸದಸ್ಯರು ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಯಿದೆ ಹೊಸವರ್ಷದ ಮೊದಲ ಎರಡು ತಿಂಗಳ ಖರ್ಚು ವೆಚ್ಚಕ್ಕಾಗಿ ಲೇಖಾನುದಾನವನ್ನು ಮುಂದಿನ ವಾರ ಮಂಡನೆ ಮಾಡಲಾಗುವುದು ಏತನ್ಮಧ್ಯೆ ಶ್ರೀಲಂಕಾದಲ್ಲಿನ ರಾಜಕೀಯ ಪರಿಸ್ಥಿತಿ ಕುರಿತು ನಿರ್ಣಯ ಕೈಗೊಂಡಿರುವುದನ್ನು ಭಾರತ ಸ್ವಾಗತಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ಮತ್ತು ಶ್ರೀಲಂಕಾದ ಸಂಬಂಧಗಳು ಇನ್ನು ಮುಂದೆ ಮತ್ತಷ್ಟು ಬಲಗೊಳ್ಳಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ರಾಯ್ಪುರದ ಪಕ್ಷದ ಕೇಂದ್ರ ಕಚೇರಿಯಲ್ಲಿಂದು ನಡೆದ ನೂತನ ಶಾಸಕರ ಸಭೆಯಲ್ಲಿ ಬಫೇಲ್ ಅವರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಐಸಿಸಿ ವೀಕ್ಷಕರಾಗಿ ಆಗಮಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಪ್ರಕಟಿಸಿದರು ರಾಜ್ಯದ ರಾಜಧಾನಿ ರಾಯಪುರ್ದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ನಾಳೆ ಸಂಜೆ ನಡೆಯಲಿರುವ ಸಮಾರಂಭದಲ್ಲಿ ಬಫೇಲ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ

ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ಚಂಡಮಾರುತ ಕೇಂದ್ರೀಕೃತವಾಗಿದೆ ನಾಳೆ ಉತ್ತರ ವಾಯುವ್ಯ ಭಾಗದ ಕಡೆಗೆ ಫೆಥಾಯ್ ಮುಂದುವರಿದು ಮಚಲಿಪಟ್ಟಣಂ ಕಾಕಿನಾಡ ದಾಟುವ ಮುನ್ನೂಚನೆ ಇದೆ ಬಹುತೇಕ ಭಾಗಗಳಲ್ಲಿ ಮಳೆಯಾಗಲಿದ್ದು ತೀರಾ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಮುನ್ನೂಚನೆ ನೀಡಲಾಗಿದೆ

ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಮೂರು ದಿನಗಳ ಭೇಟಗಾಗಿ ಇಂದು ನವದೆಹಲಿಗೆ ಆಗಮಿಸಿದ್ದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋಲಿಹ್ ಅವರನ್ನು ನಾಳೆ ಭೇಟ ಮಾಡಲಿದ್ದು ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳ ವಿಷಯವಾಗಿ ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ ಮಾಲ್ಲೀವ್ಸ್ ಅಭಿವೃದ್ಧಿಯಲ್ಲಿ ಭಾರತ ಪ್ರಮುಖ ಪಾಲುದಾರ ದೇಶವಾಗಿದ್ದು ಮಾಲ್ಲೀವ್ಸ್ನಲ್ಲಿರುವ ಎರಡನೇ ಅತಿದೊಡ್ಡ ವಲಸೆ ಸಮುದಾಯ ಭಾರತೀಯ ಮೂಲದ್ಗಾಗಿದೆ

ರಫೇಲ್ ವ್ಯವಹಾರದ ಬಗ್ಗೆ ರಾಹುಲ್ ಗಾಂಧಿ ಮಾಡಿರುವ ಪ್ರತಿಯೊಂದು ಆರೋಪಗಳಿಗೆ ಯಾವುದೇ ಆಧಾರವಿಲ್ಲ ಎಂದಿದ್ದಾರೆ ಹಗರಣ ಮುಕ್ತ ಸರ್ಕಾರ ತಮ್ಮದ್ವಾಗಿದ್ದು ಮಧ್ದವರ್ತಿಗಳು ಮತ್ತು ಭ್ರಷ್ಪರು ದೇಶದ ಹೊರಗೆ ಆಕ್ರಯ ಪಡೆಯಬೇಕಾಗಿದೆ ಎಂದು ತಮ್ನ ಫೇಸ್ಬುಕ್ ಪುಟದಲ್ಲಿ ಹೇಳಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಇತಿಹಾಸ ಬೋಫೋರ್ಸ್ನಿಂದ ಕಳಂಕಿತವಾಗಿದೆ ರಾಹುಲ್ ಗಾಂಧಿ ರಫೇಲ್ ಮತ್ತು ಬೋರ್ಸ್ ನಡುವೆ ಸಾಮ್ನತೆ ಆರೋಪಿಸಲು ಪ್ರಯತ್ನಿಸುತ್ತಿದ್ದಾರೆ ರಫೇಲ್ ವ್ಣವಹಾರದಲ್ಲಿ ಯಾವುದೇ ಮಧ್ಯವರ್ತಿಗಳಲ್ಲ ಯಾರೂ ಲಂಚ ಪಡೆದಿಲ್ಲ ಸ್ವಷ್ಟವಾಗಿ ಓಟೋವಿಯೋ ಕೊಟೋಚ ಇಲ್ಲವೇ ಇಲ್ಲ ಎಂದು ಟೀಕಿಸಿದ್ದಾರೆ ಸುಪ್ರೀಂಕೋರ್ಟ್ ತೀರ್ಮ ತಮಗೆ ತೃಪ್ತಿ ತಂದಿದ್ದು ರಫೇಲ್ ಬಗೆಗಿನ ಎಲ್ಲ ಆರೋಪಗಳು ಆಧಾರರಹಿತವಾಗಿವೆ ತೀರ್ಪಿನ ನಂತರವಾದರೂ ಈ ವಿಷಯವಾಗಿ ಚರ್ಚೆಗಳು ಅಂತಿಮವಾಗಬೇಳಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ದೇಶದ ಭದ್ರತಾ ಪರಿಸ್ಟಿತಿ ಸಾಕಷ್ಟು ಸುಧಾರಿಸಿದೆ ಎಂದು ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ದೇಶಾದ್ದಂತ ವಿಶೇಷವಾಗಿ ಈಶಾನ್ನ ಪ್ರದೇಶಗಳಲ್ಲಿ ಕಾನೂನು ಮತ್ತು ಸುವ್ದವಸ್ಥೆ ಪರಿಸ್ಟಿತಿಯಲ್ಲಿ ಗಣನೀಯ ಬದಲಾವಣೆ ಆಗಿದೆ ಎಂದರು

ಭಾರತೀಯ ಸೇನೆ ಅರೆ ಸೇನಾಪಡೆ ಮತ್ತು ಇತರೆ ಗುಂಪುಗಳ ನಡುವಿನ ಉತ್ತಮ ಸಂವಹನದಿಂದಾಗಿ ಈ ಧನಾತ್ಕಕ ಬದಲಾವಣೆ ಉಂಟಾಗಿದೆ ಎಂದರು ರಾಷ್ಟಾದ್ಯಂತ ಇಂದು ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ

ಈ ಯುದ್ದದಲ್ಲಿ ಹುತಾತ್ಲರಾದವರಿಗೆ ದೇಶ ಇಂದು ಗೌರವ ಪೂರ್ವಕ ಶ್ರದ್ದಾಂಜಲಿ ಸಲ್ಲಿಸುತ್ತಿದೆ ಅಮರ್ ಜವಾನ್ ಜ್ಯೋತಿ ಸ್ನಾರಕದ ಬಳಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನೌಕಾಪಡೆ ಮುಖ್ಚಸ್ವ ಅಡ್ಡಿರಲ್ ಸುನಿಲ್ ಲಂಬಾ ವಾಯುಪಡೆ ಮುಖ್ಯಸ್ಥ ಬೀರೆಂದರ್ ಸಿಂಗ್ ಧನೋವಾ ಮತ್ತು ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ದೇವರಾಜ್ ಅನ್ಲು ಹುತಾತ್ಪರಿಗೆ ಗೌರವ ಸಲ್ಲಿಸಿದರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುದ್ದ ಸಮಯದಲ್ಲಿ ರಾಷ್ಟಕ್ಕಾಗಿ ಪ್ರಾಣತ್ವಾಗ ಮಾಡಿದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಬಾಗಲಕೋಟೆಯ ಕುಳಲಿ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆಯ ಬಾಯ್ಲೆರ್ ಸ್ಕೋಟ ದುರ್ಘಟನೆಯಿಂದಾಗಿ ಆರು ಮಂದಿ ಸಾವಿಗೀಡಾಗಿದ್ದು ಐವರು ಗಾಯಗೊಂಡಿದ್ದಾರೆ

ಫಟನೆ ಸಂಬಂಧ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತನಿಖೆಗೆ ಆದೇಶಿಸಿದ್ದಾರೆ ಅಲ್ಲದೆ ಪಕ್ಕದ ವಿಜಯಪುರ ಮತ್ತು ಹುಬ್ಬಳ್ಳ ಧಾರವಾಡ ಜಿಲ್ಲೆಗಳಿಂದ ಅಂಬ್ಯುರೆನ್ಗಳನ್ನು ನಿಯೋಜಿಸಲು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದು ಸಂತ್ರಸ್ತರಿಗೆ ಮತ್ತವರ ಕುಟುಂಬದವರಿಗೆ ಅಗತ್ಯ ನೆರವು ಪರಿಹಾರಕ್ಕೆ ವ್ಯವಸ್ಥೆ ಮಾಡುವಂತೆ ಆದೇಶಿಸಿದ್ದಾರೆ

ರಾಜ್ಯ ವಿಕೋಪ ಪರಿಹಾರ ತಂಡ ರಾಷ್ಟೀಯ ವಿಕೋಪ ಪರಿಹಾರ ತಂಡ ಹಾಗೂ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ

ಈ ವರ್ಷದಲ್ಲಿ ಸಿಂಧು ಅವರು ಕಾಮನ್ ವೆಲ್ತ್ ಗೇಮ್ಸ್ನಲ್ಲಿ ಏಷ್ಠನ್ ಗೇಮ್ಸ್ನಲ್ಲಿ ಮತ್ತು ವಿಶ್ವ ಚಾಂಪಿಯನ್ ಶಿಪ್ನಲ್ಲಿ ಬೆಳ್ಳಪದಕ ಗಳಿಸಿಕೊಂಡಿದ್ದಾರೆ ಈ ವರ್ಷ ಅವಿಸ್ನರಣೀಯ ಕ್ಷಣದೊಂದಿಗೆ ಮುಕ್ತಾಯವಾಗುತ್ತಿದೆ ಎಂದು ಸಿಂಧು ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಹಿಮಾನ್ತಾ ಬಿಸ್ವ ಸರ್ಮಾ ಸಿಂಧು ಅವರ ಐತಿಹಾಸಿಕ ಸಾಧನೆಯನ್ನು ಶ್ಲಾಘಿಸಿದ್ದಾರೆ